ಸ್ವಿಜರ್ಲೆಂಡ್ನಲ್ಲಿ ಇಂದಿನಿಂದ ಬಿಡಬ್ಲ್ಯುವಿಫ್ ವಿಶ್ವ ಬ್ಲಾಡ್ಲಿಂಟನ್ ಚಾಂಪಿಯನ್ಶಿಪ್ ಆರಂಭ ಭಾರತದ ಸಾಯಿ

ವಿದ್ವಾರ್ಥಿಗಳ ಸುರಕ್ಷತೆಗೆ ಅಧಿಕಾರಿಗಳು ಎಲ್ಲ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದಾರೆ

ವ್ಯಾಪಾರಿಗಳ ಮನವಿ ಮತ್ತು ಪ್ರತಿಕ್ರಿಯೆ ಆಧರಿಸಿ ನಿರ್ಬಂಧ ರಹಿತ ಅವಧಿಯನ್ನು ವಿಸ್ತರಿಸಲಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ಇದು ಮುಂದುವರೆಯುವುದು ಎಂದು ಅವರು ತಿಳಿಸಿದ್ದಾರೆ ನಿರ್ಬಂಧ ತೆರವುಗೊಳಿಸಿದ ಸ್ವಳಗಳಲ್ಲಿ ಯಾವುದೇ ಅಹಿತಕರ ಫಟನೆಗಳ ಬಗ್ಗೆ ವರದಿಯಾಗಿಲ್ಲ ಎಂದು ಸರ್ಕಾರಿ ವಕ್ತಾರರು ತಿಳಿಸಿದ್ದಾರೆ ಕೆಲ ಕಿಡಿಗೇಡಿಗಳು ಕೆಲ ಸ್ವಳಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ವ್ಲಾಪಾರಿಗಳಿಗೆ ಒತ್ತಾಯಿಸಿದ ಫಟನೆಗಳು ನಡೆದಿವೆ ಆದರೆ ಸ್ಥಳೀಯ ರಕ್ಷಣಾ ಪಡೆಗಳು ಪರಿಸ್ಥಿತಿಯನ್ನು ಹತೋಟಗೆ ತರುವಲ್ಲಿ ಯಶಸ್ವಿಯಾಗಿವೆ ಕಣಿವೆಯಲ್ಲಿ ಮೊಬೈಲ್ ಸೇವೆ ಮರುಸ್ವಾಪನೆ ಬಗ್ಗೆ ಮಾತನಾಡಿದ ಕನ್ಲಾಲ್ ಈಗಾಗಲೇ ಶ್ರೀನಗರದಲ್ಲಿ ಸ್ವಿರ ದೂರವಾಣಿ ಸಂಪರ್ಕ ಆರಂಭವಾಗಿದ್ದು ಈ ವ್ಚಾಪ್ತಿಗೆ ಇನ್ನೂ ಹಲವು ಪ್ರದೇಶಗಳನ್ನು ತರುವ ಕೆಲಸ ನಡೆಯುತ್ತಿದೆ ಎಂದರು ಅತಿ ಶೀಘ್ರದಲ್ಲಿ ಸ್ಟಿರ ದೂರವಾಣಿ ಸಂಪರ್ಕವನ್ನು ಸಂಪೂರ್ಣ ಲಭ್ಲವಾಗುವಂತೆ ಮಾಡಲಾಗುವುದು ಹಾಗೂ ಸಂವಹನ ನಿರ್ಬಂಧಗಳನ್ನು ಸಡಿಲಗೊಳಿಸುವ ಕಾರ್ಯ ಮುಂದುವರಿಯುವುದು ಎಂದು ಅವರು ಹೇಳಿದರು ಕಣಿವೆ ರಾಜ್ಯದ ಕೆಲ ಜಿಲ್ಲಾ ಪ್ರಧಾನ ಕಾರ್ಯಾಲಯಗಳು ಮತ್ತು ನಗರಗಳ ನಾಗರಿಕ ವಾಸಸ್ಥಳಗಳಲ್ಲಿ ಕೆಲವು ಬಾಸಗಿ ವಾಹನಗಳ ಸಂಚಾರ ಕಂಡುಬರುತ್ತಿದೆ

ಅವರು ಸುರಕ್ಷಿತವಾಗಿ ಹಿಂದಿರುಗುವಂತೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು

ಯಮುನಾ ಮತ್ತು ಇತರ ನದಿಗಳು ಅಪಾಯಮಟ್ಟ ಮೀರಿ ಹರಿಯುತ್ತಿರುವ ಕಾರಣ ದೆಹಲಿ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ

ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಶಿಮ್ಲಾ ಮತ್ತು ಕುಲ್ಲುನಲ್ಲಿ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಜಿಲ್ಲಾಡಳಿತ ಇಂದು ರಜೆ ಘೋಷಿಸಿದೆ ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳ ನೀರಿನ ಮಟ್ಲ ಹೆಚ್ಚಾಳವಾಗಿರುವುದರಿಂದ ಪಾಂಡೊಹ್ ಮತ್ತು ನಾಥ್ವ ಜಾಕ್ರಿ ಅಣೆಕಟ್ಟುಗಳ ಗೇಟ್ ಗಳನ್ನು ತೆರೆಯಲಾಗುತ್ತಿದೆ ಹೀಗಾಗಿ ನದಿಪಾತ್ರದ ಜನರು ಎಚ್ಚರಿಕೆ ಯಿಂದಿರುವಂತೆ ಹಾಗೂ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ರೈಲು ಮಾರ್ಗದಲ್ಲಿ ಹಲವೆಡೆ ಭೂಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ನಿನ್ನೆ ಶಿಮ್ಲಾ ಮತ್ತು ಕಲ್ಕಾ ನಡುವಿನ ರೈಲು ಸಂಚಾರ ಸೇವೆಯಲ್ಲಿ ವ್ಯತ್ಕಾಯ ಉಂಟಾಗಿದೆ ಉತ್ತರಾಖಂಡ್ ನಲ್ಲಿ ಉತ್ತರ ಕಾಶಿ ಜಿಲ್ಲೆಯ ಮಳೆಯಿಂದಾಗಿ ಹಲವು ಗ್ರಾಮಗಳ ಅನೇಕ ಮನೆಗಳು ಹಾನಿಗೀಡಾಗಿದ್ದು ಮೂವರು ಮೃತಪಟ್ಟದ್ದಾರೆ

ಪಂಜಾಬ್ ಅಯೋಲ್ ನಲ್ಲಿ ಭಾರಿ ಮಳೆಗೆ ಮನೆಯ ಮೇಲ್ಲಾವಣಿ ಕುಸಿದು ಒಂದೇ ಕುಟುಂಬದ ಮೂವರು ಅಸುನೀಗಿದ್ದಾರೆ ಉತ್ತರ ಪ್ರದೇಶದ ಗಂಗಾ ಯಮುನಾ ಮತ್ತು ಫಫ್ರಾ ಸೇರಿದಂತೆ ಹಲವು ನದಿಗಳು ಅಪಾಯಮಟ್ನ ಮೀರಿ ಹರಿಯುತ್ತಿವೆ ತಮಿಳುನಾಡಿನ ಚೆನ್ನೈ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ಮುಂದಿನ ಎರಡು ಗಂಟೆಗಳಲ್ಲಿ ಇನ್ನಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ತ್ರಿವಳಿ ತಲಾಖ್ ನಂತಹ ಅನಿಷ್ಟ ಪದ್ದತಿ ಸುದೀರ್ಘ ಕಾಲದವರೆಗೆ ಅನುಸರಿಸಲಾಗುತ್ತಿರುವುದಕ್ಕೆ ಓಲ್ಲೆಕೆ ಮತ್ತು ಮತ ಬ್ಲಾಂಕ್ ರಾಜಕಾರಣವೇ ಕಾರಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರೋಪಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಂತಹ ತ್ರಿವಳಿ ತಲಾಖ್ ನಿರ್ಮೂಲನೆ ಮತ್ತು ಅದನ್ನು ಅಪರಾಧ ವ್ಯಾಪ್ತಿಗೆ ತರುವಂತಹ ನಿರ್ಧಾರ ಮುಸ್ಲಿಂರಿಗೆ ವಿರುದ್ದವಾಗಿಲ್ಲ ಬದಲಾಗಿ ಅವರಿಗೆ ಲಾಭದಾಯಕ ವಾಗಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು ದೆಹಲಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಅಮಿತ್ ಶಾ ಮಾತನಾಡಿ ಈ ಪದ್ದತಿ ಇಸ್ಲಾಂಗೆ ವಿರುದ್ದವಾಗಿದ್ದು ಬಹಳ ಹಿಂದೆಯೇ ಹಲವು ಇಸ್ಲಾಮಿಕ್ ರಾಷ್ಸಗಳು ಇದನ್ನು ತೊಡೆದು ಹಾಕಿವೆ ಈ ಪದ್ದತಿ ಮಹಿಳಾ ಸಶಕ್ತೀಕರಣಕ್ಕೆ ರಾಷ್ಲದ ಅಭಿವ್ವದ್ದಿಗೆ ತಡೆಗೋಡೆಯಾಗಿತ್ತು ಮತ್ತು ದೇಶದ ಪ್ರಜಾಸತ್ತಾತ್ಕಕತೆ ಮೇಲೆ ಕಪ್ಪು ಚುಕ್ಕೆಯಂತಿತ್ತು ಎಂದು ಅಭಿಪ್ರಾಯಪಟ್ಟರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ನಿನ್ನೆ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ ರಜೌರಿ ಜಿಲ್ಲೆಯ ಸುಂದರ್ಬನಿ ವಲಯದ ಗಡಿ ಜಿಲ್ಲೆಯಲ್ಲಿ ಅಪ್ರಜೋದಿತ ದಾಳಿ ನಡೆಸಿದೆ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ರಕ್ಷಣಾ ವಕ್ತಾರ ಪಾಕಿಸ್ತಾನ ಪಡೆಗಳು ರಚೌರಿ ಜಿಲ್ಲೆಯ ಸುಂದರ್ಬನಿ ವಲಯದ ಭಾರತೀಯ ಮುಂಚೂಣಿ ಶಿಬಿರಗಳು ಮತ್ತು ನಾಗರಿಕರ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಸಣ್ಣ ಶಸ್ತಾಸ್ತದ ಗುಂಡು ಮತ್ತು ಶೆಲ್ ದಾಳಿ ನಡೆಸಿವೆ ಆದಾಗ್ಲೂ ಭಾರತೀಯ ಪಡೆಗಳು ಇದಕ್ಕೆ ಪ್ರತ್ಯುತ್ತರ ನೀಡಿವೆ ಸದ್ಯ ಭಾರತೀಯರ ಕಡೆಯಿಂದ ಸಾವು ನೋವಿನ ಬಗ್ಗೆ ಯಾವುದೇ ವರದಿಯಾಗಿಲ್ಲ ಎಂದು ಹೇಳಿದ್ದಾರೆ

ನಡ್ಡಾ ಆರೋಪಿಸಿದ್ದಾರೆ ನಿನ್ನೆ ಹೈದರಾಬಾದ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಟಿಆರ್ಎಸ್ ಮುಖ್ಯಸ್ನ ಕೆ

ರೋಷ್ಟಕ್ ನಲ್ಲಿ ನಿನ್ನೆ ರಾಲಿಯೊಂದರಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಸರಿಯಾದ ನಿರ್ಧಾರಗಳನ್ನು ಕ್ಕೆಗೊಂಡರೆ ಅದನ್ನು ನಾನು ಬೆಂಬಲಿಸುತ್ತೇನೆ

ಇದೇ ವೇಳೆ ದೇಶಭಕ್ತಿ ಮತ್ತು ಸ್ವಾಭಿಮಾನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜೀ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಪಡಿಸಿದ್ದಾರೆ ಹೂಡಾ ಅವರ ಈ ಹೇಳಿಕೆ ಕಾಂಗ್ರೆಸ್ ತೊರೆದು ಹೊಸ ಪಕ್ಷ ಕಟ್ಟುವ ಉಹಾಪೋಹಾಗಳಿಗೆ ಪುಷ್ಷಿ ನೀಡಿದಂತಾಗಿದೆ ಎರಡು ದಿನಗಳ ಯಶಸ್ವಿ ಭೂತಾನ್ ಭೇಟಿಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವದೇಶಕ್ಕೆ ಮರಳಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಿನ್ನೆ ಭೂತಾನ್ ಶ್ರಧಾನಮಂತ್ರಿ ಡಾ ಲೋಟೆ ಶೇರಿಂಗ್ ಬೀಳ್ತೊಟ್ಟರು ಇದಕ್ಕೂ ಮುನ್ನ ಭೂತಾನ್ ರಾಜ ಪ್ರಧಾನಮಂತ್ರಿ ಮೋದಿ ಅವರ ಗೌರವಾರ್ಥ ಭೋಜನಕೂಟ ಏರ್ಪಡಿಸಿದ್ದರು ನಿನ್ನೆ ಥಿಂಪುವಿನಲ್ಲಿರುವ ರಾಯಲ್ ಭೂತಾನ್ ವಿಕ್ಷವಿದ್ಗಾಲಯದಲ್ಲಿ ವಿದ್ಗಾರ್ಥಿಗಳನ್ನುದ್ದೇತಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ನಿಷ್ವಯೋಜಕ ದ್ವೇಷದ ಬದಲು ಸಂತೋಷವೇ ಸದಾ ಸಂಭ್ರಮಿಸಲಿ ಸೌಹಾರ್ಧತೆಯಿಂದ ಹೊಮ್ಮುವ ಸಂತೋಷವೇ ಮಾನವಕುಲಕ್ಷೆ ಭೂತಾನ್ ಸಂದೇಶವಾಗಿದೆ ಎಂದರು ಸಾಂಶ್ರದಾಯಿಕ ಕ್ಷೇತ್ರಗಳ ಸಹಕಾರವನ್ನು ಮೀರಿ ಎರಡು ದೇಶಗಳು ತಾಲೆಯಿಂದ ಅಂತರಿಕ್ಷದವರೆಗೆ ಡಿಜಿಟಲ್ ಪಾವತಿಯಿಂದ ವಿಪತ್ತು ನಿರ್ವಹಣೆವರೆಗೆ ಸಹಕಾರ ಹೊಂದಲು ಉತ್ತುಕವಾಗಿವೆ

ಪುರಿ ಅವರಲ್ಲದೆ ಮಾಜಿ ಕಾರ್ಯನಿರ್ದೇಶಕ ಮೋಸರ್ ಬೇರ್ ಕಂಪನಿಯ ಇತರ ನಾಲ್ವರು ನಿರ್ದೇಶಕರ ವಿರುದ್ದವೂ ಸಿಬಿಐ ಪ್ರಕರಣ ದಾಖಲಿಸಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಭಾರತದ ಬಿ ಸಾಯ್ ಪ್ರಣೀತ್ ಪುರುಷರ ಸಿಂಗಲ್ವ್ ವಿಭಾಗದ ಮೊದಲ ಸುತ್ತಿನಲ್ಲಿ ಕೆನಡಾದ ಜೇಸನ್ ಅಂಥೋನಿ ಹೊಶು ವಿರುದ್ದ ಅಭಿಯಾನ ಆರಂಭಿಸಲಿದ್ದಾರೆ ಈ ಮಧ್ಯೆ ಎಚ್

ಪ್ರಣೋಯ್ ಭಿನ್ನಿಶ್ ಈತು ಒಸ್ತಾರಿ ಹೀನೊ ಅವರನ್ನು ಎದುರಿಸಲಿದ್ದಾರೆ ಮಹಿಳಾ ಸಿಂಗಲ್ಲ್ ವಿಭಾಗದಲ್ಲಿ ಪಿ

ಸಿಂಧೂ ಬಿಡಬ್ಲ್ಯು ಎಫ್ ಚಾಂಪಿಯನ್ ಷಿಪ್ ನಲ್ಲಿ ಮತ್ತೊಂದು ಸ್ವರ್ಣ ಗೆಲ್ಲುವತ್ತ ಎದುರು ನೋಡುತ್ತಿದ್ದಾರೆ ಮೊದಲ ಸುತ್ತಿನಲ್ಲಿ ಬೈ ಪಡೆದಿರುವ ಸಿಂಧೂ ಚೈನೀಸ್ ತೈಪೆಯ ಪೈ ಯು ಪೊ ಅಥವಾ ಬಲ್ಲೇರಿಯಾದ ಲಿಂಡಾ ಜೆಟ್ಟರಿ ಅವರೊಲ್ಲಬರನ್ನು ಎದುರಿಸಲಿದ್ದಾರೆ ಒಂದು ವೇಳೆ ಸಿಂಧೂ ಈ ಪಂದ್ಯದಲ್ಲಿ ಜಯ ಗಳಿಸಿದರೆ ಮೂರನೇ ಸುತ್ತಿನಲ್ಲಿ ಅಮೆರಿಕದ ಬೀವೆನ್ ಝಾಂಗ್ ಅವರನ್ನು ಎದುರಿಸುವ ಸಾಧ್ಯತೆ ಇದೆ